ಎರಡೂ ದೇಶಗಳ ನಡುವೆ ಉತ್ತಮ ಸಂಬಂಧ

ಗುಜರಾತಿನ ನರ್ಮದಾ ಜಿಲ್ಲೆಯ ಕೇವಾದಿಯ ಕಾಲೋನಿಯಲ್ಲಿ ನಡೆದಿರುವ ಮೂರು ದಿನಗಳ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರ ವಾರ್ಷಿಕ ಸಮ್ಮೇಳದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಿದ್ದಾರೆ ದೇಶದ ಭದ್ರತೆ ವಿಷಯದ ಕುರಿತು ಚರ್ಚೆ ನಡೆಸಲು ವಿವಿಧ ರಾಜ್ಯಗಳ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನ ಇದಾಗಿದೆ

ಜಮ್ಮ ಕಾಶ್ಮೀರದಲ್ಲಿ ಉಗ್ರರ ಕೃತ್ಯ ಒಳನುಸುಳಿಕೆ ಸೇರಿದಂತೆ ವಿವಿಧ ವಿಷಯಗಳು ಸಮಾವೇಶದ ಮೂಲ ಉದ್ದೇಶವಾಗಿದೆ ಇದಕ್ಕೂ ಮುನ್ನ ಎರಡು ದಿನಗಳ ಗುಜರಾತ್ ಭೇಟಿಗೆ ಆಗಮಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ದಾರ್ ವಲ್ಲಭ್ಬಾಯ್ ಪಟೇಲ್ ಪ್ರತಿಮೆಗೆ ಪುಪ್ಪನಮನ ಸಲ್ಲಿಸಿದರು

ದಿನದ ಆರಂಭದಲ್ಲೇ ಲೋಕಸಭೆ ಮತ್ತು ರಾಜ್ಯ ಸಭೆಯಲ್ಲಿ ಎರಡೂ ಕಲಾಪಗಳು ಮುಂದೂಡಲ್ಪಟ್ಟವು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸದಸ್ದರು ರಫೇಲ್ ಯುದ್ದ ವಿಮಾನ ಶ್ರಕರಣಕ್ಕೆ ಸಂಬಂಧಿಸಿದಂತೆ ಜಂಟಿ ಸಂಸದೀಯ ಸಮಿತಿ ರಚಿಸುವಂತೆ ಒತ್ತಾಯಿಸಿದರು ಕಾವೇರಿ ವಿಷಯವಾಗಿ ಎಐಎಡಿಎಂಕೆ ಸದಸ್ಯರು ಗದ್ದಲವೆಬ್ಲಿಸಿದರು

ರಾಜ್ಲಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಕಂಪ್ಯೂಟರ್ ಮಾಹಿತಿಯನ್ನು ಪರಾಮರ್ಶಿಸುವ ಅಧಿಕಾರವನ್ನು ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ನೀಡಿರುವ ಕ್ರಮವನ್ನು ವಿರೋಧಿಸಿ ಧರಣಿ ನಡೆಸಿದರು ಹೀಗಾಗಿ ಕಲಾಪವನ್ನು ಬೆಳಗ್ಗೆ ಮುಂದೂಡುವಂತಾಯಿತು ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷದ ನಾಯಕ ಗುಲಾಮ್ ನಬೀ ಅಜಾದ್ ಕೇಂದ್ರ ಗ್ನಹ ಸಚಿವಾಲಯದ ಆದೇಶ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಏರಿದಂತಿದೆ ಈ ಮೂಲಕ ನಾಗರಿಕರ ಖಾಸಗಿ ಹಕ್ಕುಗಳನ್ನು ಸರ್ಕಾರ ಕಸಿದುಕೊಳ್ಳುವ ಹುನ್ನಾರ ನಡೆಸಿದೆ ಎಂದು ದೂರಿದರು ಇದರಿಂದಾಗಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಟರ ನಡುವೆ ಮಾತಿನ ವಿನಿಮಯವಾಯಿತು ಆಗ ಗುಲಾಮ್ನಭೀ ಆಜಾದ್ ಅವರ ಹೇಳಿಕೆಗೆ ಶ್ರತಿಕ್ರಿಯೆ ನೀಡಿದ ಕೇಂದ್ರ ಹಣಕಾಸು ಸಚಿವ ಅರುಣ್ಜೇಟ್ಲ ರಾಷ್ಟೀಯ ಭದ್ರತೆಗೆ ಕೆಲವೊಂದು ಸಂಗತಿಗಳು ಬೆದರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಇಂತಹದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಸಾರ್ವಜನಿಕರು ಮತ್ತು ದೇಶದ ಅಖಂಡತೆ ಮುಖ್ಯ ಎಂದರು ರಫೇಲ್ ಯುದ್ದ ವಿಮಾನ ಹಗರಣದ ಗದ್ದಲ ಎದ್ದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮುಂದೂಡುವಂತಾಯಿತು ಈ ವೇಳೆ ಕಾಂಗ್ರೆಸ್ನ ಸದಸ್ತ ಆನಂದ ಶರ್ಮಾ ಮತ್ತು ಇತರೆ ಸದಸ್ತರು ಪ್ರಕರಣದ ತನಿಖೆಗಾಗಿ ಜಂಟ ಸಂಸದೀಯ ಸಮಿತಿ ರಚಿಸುವಂತೆ ಒತ್ತಾಯಿಸಿದರು ಎಐಎಡಿಎಂಕೆ ಮತ್ತು ಡಿಎಂಕೆ ಸದಸ್ಟರು ಕಾವೇರಿ ವಿಷಯವಾಗಿ ಧರಣಿ ನಡೆಸಿದ್ದರಿಂದ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಲಾಯಿತು ಲೋಕಸಭೆಯಲ್ಲೂ ಪರಿಸ್ತಿತಿ ಭಿನ್ನವಾಗಿರಲಿಲ್ಲ

ಭೋಜನ ವಿರಾಮದ ಬಳಿಕ ಸದನ ಸಮಾವೇಶಗೊಂಡಾಗ ಕಾಂಗ್ರೆಸ್ ಸದಸ್ಯರು ರಫೇಲ್ ವಿಮಾನ ಪ್ರಕರಣ ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಜಲಾಶಯ ನಿರ್ಮಾಣ ಮಾಡಲು ವಿಸ್ತತ ಯೋಜನಾ ವರದಿ ಸಿದ್ದಪಡಿಸುವಂತೆ ಜಲ ಆಯೋಗದ ಆದೇತದ ವಿರುದ್ದ ಪ್ರತಿಭಟನೆ ನಡೆಸಿದರು

ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಬೇಡಿಕೆ ಈಡೇರಿಕೆಗಾಗಿ ಧರಣಿ ಮುಂದುವರಿಸಿದ್ದರು

ಆರೋಪಿಗಳ ವಿರುದ್ದ ಯಾವುದೇ ಬಲವಾದ ಸಾಕ್ಷ್ಮಾಧಾರಗಳಿಲ್ಲದ ಹಿನ್ನೆಲೆಯಲ್ಲಿ ಹಾಗೂ ಸಾಕ್ಷಿಗಳನ್ನು ನ್ಹಾಯಾಲಯದ ಮುಂದೆ ಹಾಜರುಪಡಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನು ಖುಲಾಸೆಗೊಳಿಬಿ ಸಿಬಿಐನ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್

ಶರ್ಮಾ ಆದೇಶ ಹೊರಡಿಸಿದ್ದಾರೆ

ಹೀಗಾಗಿ ಸಿಬಿಐ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿತ್ತು

ಕಂಪ್ಲೂಟರ್ಗಳಲ್ಲಿ ಅನಗತ್ನ ವಿಷಯಗಳು ಸಂಗ್ರಹವಾಗುವುದನ್ನು ತಡೆಗಟ್ಟಲು ಹಾಗೂ ಅದರ ಪರಿಶೀಲನೆ ನಡೆಸಲು ಹತ್ತು ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿರುವುದನ್ನು ಬಿಜೆಪಿ ಸಮರ್ಥಿಸಿಕೊಂಡಿದೆ ಸಂಸತ್ ಭವನದ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ರಾಷ್ಟೀಯ ಭದ್ರತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಸಂವಿಧಾನದ ಚೌಕಟ್ಟನಲ್ಲೇ ಆದೇತ ಹೊರಡಿಸಲಾಗಿದೆ

ಕಾಂಗ್ರೆಸ್ ಹಿರಿಯ ನಾಯಕ ಗುಲಾಮ್ ನಭೀ ಆಜಾದ್ ಮಾತನಾಡಿ ಜನರ ಮೂಲಭೂತ ಹಕ್ಕುಗಳನ್ನು ಕಸಿಯುವ ಹುನ್ನಾರ ಎಂದು ಆರೋಪಿಸಿದರು ಇಂಥಪ್ರಶ್ನ ಅನಿಲ ನಿಗಮದಡಿ ಬರುವ ವಿವಿಧ ಡಿಜೆಟಲ್ ಗ್ರಾಹಕ ಸೇವಾ ಕಾರ್ಯಕ್ರಮಗಳಿಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೆಂದ್ರ ಪ್ರಧಾನ್ ದೆಹಲಿಯಲ್ಲಿಂದು ಚಾಲನೆ ನೀಡಿದರು

ಸಂಸತ್ತಿನ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಲರ ಸಚಿವ ಡಿ

ಸದಾನಂದಗೌಡ ಪ್ರತಿನಿತ್ತ ಸಚಿವಾಲಯದ ಮೂಲಕ ಎಲ್ಲ ರಾಜ್ಯಗಳ ಮುಖ್ಯಕಾರ್ಯದರ್ಶಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಎಲ್ಲಿಯೂ ರಸಗೊಬ್ಲರ ಕೊರತೆ ಎದುರಾಗದಂತೆ ಎಚ್ಲರ ವಹಿಸಲಾಗಿದೆ ಆದರೂ ಕೆಲವು ರಾಜ್ಲಗಳು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿವೆ ಎಂದು ಹೇಳಿದರು ಎಲ್ಲಾ ರಾಜ್ಯಗಳಲ್ಲಿ ಅಗತ್ವಕ್ಷೆ ತಕ್ಕಂತೆ ಯೂರಿಯಾ ದಾಸ್ತಾನು ಮಾಡಲಾಗಿದೆ ಮಧ್ಯಪ್ರದೇಶಕ್ಷೆ ಕೇಂದ್ರ ಸರ್ಕಾರ ಯೂರಿಯಾ ಪ್ರಮಾಣವನ್ನು ಕಡಿಮೆ ಮಾಡಿದೆ ಹೀಗಾಗಿ ಅಲ್ಲಿ ಸಮಸ್ನೆ ತಲೆದೋರಿದೆ ರಾಜಸ್ತಾನದಲ್ಲೂ ಯೂರಿಯಾ ಕೊರತೆ ಇದ್ದು ಶೀಘ್ರ ಪೂರೈಕೆ ಮಾಡಲಾಗುವುದು ಎಂದರು ದೆಹಲಿಯಲ್ಲಿರುವ ಹೆರಾಲ್ಡ್ ಹೌಸ್ನ್ನು ಕೇಂದ್ರ ಸರ್ಕಾರದ ಆದೇಶದನ್ವಯ ನಿಗದಿತ ಸಮಯದಲ್ಲೇ ತೆರವುಗೊಳಿಸುವಂತೆ ದೆಹಲಿ ಹೈ ಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ನ್ಯೂಸ್ ಪೇಪರ್ನ ಪ್ರಕಾಶಕರಿಗೆ ಇಂದು ಸೂಚನೆ ನೀಡಿದೆ ಹೀಗಾಗಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ನ್ನಾಯಮೂರ್ತಿ ಸುನೀಲ್ ಗೌರ್ ಅವರು ಎರಡು ವಾರಗಳ ಒಳಗಾಗಿ ಕಟ್ಟಡವನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ

ಇದನ್ನು ಪ್ರತ್ನಿಸಿ ಕಾಂಗ್ರೆಸ್ ನ್ಲಾಯಾಲಯದ ಮೇಟ್ಟರೇರಿತ್ತು

ಎರಡೂ ದೇಶಗಳ ನಡುವೆ ಉತ್ತಮ ಸಂಬಂಧ ಹಾಗೂ ಜನರಿಂದ ಜನರ ಸಂಬಂಧ ಸುಧಾರಣೆಗೆ ಒತ್ತು ನೀಡಲು ಭಾರತ ಚೀನಾ ನಿರ್ಧರಿಸಿವೆ ದೆಹಲಿಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಘ್ ಯೀ ಅವರೊಂದಿಗೆ ನಡೆದ ಭಾರತ ಚೀನಾ ನಡುವಿನ ಮೂರನೇ ಉನ್ನತ ಮಟ್ಲದ ಮಾಧ್ಯಮ ವೇದಿಕೆಯ ಸಭೆ ಬಳಕ ಮಾಹಿತಿ ನೀಡಿದ ವಿದೇತಾಂಗ ವ್ಲವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಉಭಯ ದೇಶಗಳ ನಾಯಕರ ಚರ್ಚೆ ಸಂದರ್ಭದಲ್ಲಿ ಮಾಧ್ಯಮ ಸಿನಿಮಾ ಶಿಕ್ಷಣ ಪ್ರವಾಸೋದ್ಯಮ ಕಲೆ ಯೋಗ ಸಂಸ್ಕತಿ ಕ್ರೀಡೆ ಅಕಾಡೆಮಿ ವಿಷಯಗಳು ಯುವಕರ ವಿನಿಮಯ ಸೇರಿದಂತೆ ಹತ್ತು ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು ಅಲ್ಲದೆ ದ್ವಿಪಕ್ಷೀಯ ವ್ಯಾಪಾರ ವೃದ್ವಿಯಾಗುವುದರ ಜೊತೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನ ಸಂದೇತದಲ್ಲಿ ಭಾರತ ಮತ್ತು ಚೀನಾದ ನಡುವೆ ಜನರಿಂದ ಜನರಿಗೆ ಮತ್ತು ಸಂಸ್ಕೃತಿ ವಿನಿಮಯಕ್ಕೆ ಉಭಯ ದೇಶಗಳ ವಿದೇಶಾಂಗ ಸಚಿವರ ಮಾತುಕತೆ ಫಲಪ್ರದವಾಗಿದೆ ಎಂದಿದ್ದಾರೆ ಬಿಜೆಪಿಯ ಧರಣಿ ಗದ್ದಲದ ನಡುವೆ ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಹತ್ತು ದಿನಗಳ ಅಧಿವೇಶನ ಅನಿರ್ದಿಷ್ಟಾವಧಿ ಕಾಲ ಮುಂದೂಡಲಾಗಿದೆ

ರೈತರಿಗೆ ಸಾಲ ಮನ್ನಾ ವಿಷಯವಾಗಿ ನೀಡಿದ್ದ ಭರವಸೆಯನ್ನು ಸರ್ಕಾರ ಈಡೇರಿಸಿಲ್ಲ ಎಂದು ಬಿಜೆಪಿ ವಿಧಾನಸಭೆಯಲ್ಲಿ ಆರೋಪಿಸಿತ್ತು ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಜೆಪಿ ಪಕ್ಷದ ನಾಯಕರು ಸಾಲ ಮನ್ನಾ ವಿಷಯವಾಗಿ ಅನಗತ್ಯವಾಗಿ ಗೊಂದಲ ಸೃಷ್ಟಿಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಮುಖ್ಯಮಂತ್ರಿಯವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಕ್ಷಮೆಯಾಚಿಸುವಂತೆ ಬಿಜೆಪಿ ಸದಸ್ದರು ಸದನದಲ್ಲಿ ಒತ್ತಾಯಿಸಿದರು